ಕರ್ನಾಟಕದಲ್ಲಿ ವ್ಯತ್ತಿಪರ ಕೋರ್ಸ್ಗಳ ಪ್ರವೇಶಕ್ನಾಗಿ ಇಂದು ಮತ್ತು ನಾಳೆ ಸಿಇಟಿ ಪರೀಕ್ಷೆ ಏರ್ಪಾಡು

ರಾತ್ರಿ ಕರ್ಫ್ಯೂವನ್ನು ತೆರವುಗೊಳಿಸಿದೆ

ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನೀಡಿದ ಅಭಿಪ್ರಾಯ ಹಾಗೂ ಕೇಂದ್ರ ಸರ್ಕಾರದ ಇಲಾಖೆಗಳು ಮತ್ತು ಸಚಿವಾಲಯಗಳ ಜೊತೆ ಸಮಾಲೋಚನೆ ನಡೆಸಿದ ನಂತರ ಈ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ ನಿರ್ಬಂಧಿತ ವಲಯ ಹೊರತುಪಡಿಸಿ ಉಳಿದ ಕಡೆ ಎಲ್ಲಾ ರೀತಿಯ ಚಟುವಟಿಕೆಗೆ ಅನುಮತಿ ನೀಡಲಾಗಿದೆ ಆದರೆ ಮೆಟ್ತೋ ರೈಲು ಚಿತ್ರಮಂದಿರ ಈಜುಕೊಳ ಮನರಂಜನಾ ಉದ್ಯಾನವನ ಬಾರ್ ಸಭಾಂಗಣ ತೆರೆಯಲು ಇದ್ದ ನಿರ್ಬಂಧವನ್ನು ಮುಂದುವರಿಸಲಾಗಿದೆ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

ಸ್ವಾತಂತ್ರ್ಯ ದಿನಾಚರಣೆಗೆ ಅನುಮತಿಸಲಾಗಿದೆ ಆದರೆ ಆ ವೇಳೆ ಆರೋಗ್ಯ ಶಿಷ್ಲಾಚಾರಗಳನ್ನು ಪಾಲಿಸುವಂತೆ ನಿರ್ದೇತಿಸಲಾಗಿದೆ

ಸಾಮಾಜಿಕ ರಾಜಕೀಯ ಕ್ರೀಡೆ ಮನರಂಜನೆ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿ ಅವಕಾಶ ಕಲ್ಪಿಸುವ ಬಗ್ಗೆ ದಿನಾಂಕವನ್ನು ನಂತರ ಪ್ರಕಟಿಸಲಾಗುತ್ತದೆ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಉಳಿದಂತೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ನಯ ನಿಬಂಧನೆಗಳು ಮುಂದುವರಿಯಲಿದೆ ಮಾರಿಷಸ್ನಲ್ಲಿ ನಿರ್ಮಾಣಗೊಂಡಿರುವ ಹೊಸ ಸುಪ್ರೀಂಕೋರ್ಟ್ ಕಟ್ಟಡವನ್ನು ಈಗ್ಗೆ ಸ್ವಲ್ಪ ಹೊತ್ತಿಗೆ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾರಿಪು್ ಪ್ರಧಾನಿ ಪ್ರವೀಂದ್ ಜುಗ್ನಾಥ್ ಜಂಟಿಯಾಗಿ ಉದ್ವಾಟಿಸಿದರು ವಿಡಿಯೋ ಕಾಸ್ವರೆನ್ಸ್ ಮೂಲಕ ನಡೆದ ಈ ಸಮಾರಂಭದಲ್ಲಿ ಮಾರಿಷಸ್ನ ಹಿರಿಯ ನ್ಯಾಯಾಂಗ ಸದಸ್ಯರು ಹಾಗೂ ಉಭಯ ದೇಶಗಳ ಹಲವು ಗಣ್ಣರು ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿ ಕೊರೋನಾ ನಿರ್ವಹಣೆಯಲ್ಲಿ ಭಾರತ ಮಾರಿಷಸ್ನೊಂದಿಗೆ ಕ್ಷೆ ಜೋಡಿಸಿದ್ದು ಅಗತ್ಯವಿರುವ ಔಷಧ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಆ ದೇಶಕ್ಕೆ ರಫ್ತು ಮಾಡಿದೆ ಕೊರೋನಾ ಸಾಂಕ್ರಾಮಿಕದ ನಿರ್ವಹಣೆಯಲ್ಲಿ ನಮ್ಮೊಂದಿಗೆ ಕ್ಯೆ ಜೋಡಿಸಿರುವ ಮಾರಿಷಸ್ ಸರ್ಕಾರ ಹಾಗೂ ಜನರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು ಈ ಕಟ್ಲಡವನ್ನು ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗಿದೆ ಕೊರೋನಾ ವ್ಯೆರಾಣು ಸಾಂಕ್ರಾಮಿಕ ಸಂಕಷ್ಲದ ನಂತರ ಪೋರ್ಟ್ಲೂಯಿಯ ರಾಜಧಾನಿಯಲ್ಲಿ ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗಿರುವ ಮೊದಲ ಯೋಜನೆ ಇದಾಗಿದೆ

ಈ ಯೋಜನೆಯನ್ನು ಕಾಲಮಿತಿಯೊಳಗೆ ನಿಗದಿತ ವೆಚ್ಚಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ

ಮೊದಲ ಹಂತದ ಮೆಟ್ರೋ ಹಾಗೂ ಹೊಸ ಇ ಎನ್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 ರಾಜ್ವ ಉಜ್ವ ನ್ವಾಯಾಲಯದ ನಿರ್ದೇತನದಂತೆ ಇಂದು ಮತ್ತು ನಾಳೆ ವೃತ್ತಿಪರ ಕೋರ್ಸ್ಗಳಿಗೆ ಶ್ರವೇಶ ಕಲ್ಪಿಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟ ನಡೆಯುತ್ತಿದೆ

ಇಂದು ಬೆಳಗ್ಗೆ ಜೀವಶಾಸ್ತ ಪರೀಕ್ಷೆ ಮುಗಿದಿದ್ದು ಮಧ್ವಾಹ್ನ ಗಣಿತ ಪರೀಕ್ಷೆ ನಡೆಯಲಿದೆ ನಾಳೆ ದೆಳಗ್ಗೆ ಭೌತಶಾಸ್ತ ಅಪರಾಹ್ನ ರಸಾಯನಶಾಸ್ತ ಪರೀಕ್ಷೆ ನಡೆಯಲಿದೆ ವಿದ್ದಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ತಮ್ಮ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ತೆರಳಿ ಪರೀಕ್ಷೆ ಬರೆಯಬಹುದು ಎಂದು ಉನ್ನತ ಶಿಕ್ಷಣ ಸಚಿವರೂ ಆಗಿರುವ ಉಪ ಮುಖ್ಯಮಂತ್ರಿ ಡಾ

ನಿರ್ಬಂಧಿತ ವಲಯಗಳಿಂದ ಬರುವ ವಿದ್ಯಾರ್ಥಿಗಳ ಫಿಟ್ಟೆಸ್ ಸರ್ಟಫಿಕೇಟ್ ಅನ್ನು ಪರೀಕ್ಷಾ ಕೇಂದ್ರದಲ್ಲಿ ಕೇಳುವಂತಿಲ್ಲ ಅದನ್ನು ಕಡ್ವಾಯ ಮಾಡುವಂತಿಲ್ಲ ಎಂದು ನ್ಯಾಯಾಲಯ ಹೇಳಿದೆ ಪ್ರವೇಶ ಪತ್ರ ತೋರಿಸುವ ಯಾವ ವಿದ್ಯಾರ್ಥಿಯ ಪ್ರವೇಶವನ್ನೂ ತಡೆಯುವಂತಿಲ್ಲ ಸೋಂಕಿತರಿಗೆ ಮತ್ತು ಸೋಂಕಿನ ಲಕ್ಷಣಗಳು ಇರುವ ವಿದ್ಯಾರ್ಥಿಗಳನ್ನು ಪ್ರತ್ಯೇಕ ಕೊಠಡಿಗಳಲ್ಲಿ ಕೂರಿಸಲಾಗುವುದು ಎಂದರು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 ಅದಕ್ಕಾಗಿ ಬಸ್ ವ್ಹವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಕರ್ನಾಟಕ ವಿಧಾನಪರಿಷತ್ ಸದಸ್ವರಾಗಿ ನೂತನವಾಗಿ ನಾಮನಿರ್ದೇಶನಗೊಂಡಿರುವ ಸಿ ಪಿ ಯೋಗೇಶ್ವರ್ ಅಡಗೂರು ಎಚ್ ವಿಶ್ವನಾಥ್ ಭಾರತಿ ಶೆಟ್ಟ ಶಾಂತರಾಮ್ ಬುಡ್ನಾ ಸಿದ್ದಿ ಮತ್ತು ತಳವಾರ ಸಾಬಣ್ಣ ಅವರು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಪ್ರಮಾಣವಚನ ಶ್ವೀಕರಿಸಿದರು ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ನೂತನ ಸದಸ್ಕರಿಗೆ ಪ್ರಮಾಣವಚನ ಮತ್ತು ಗೌಪ್ಯತಾ ವಿಧಿ ಬೋಧಿಸಿದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಸಂಪುಟದ ಸಚಿವರು ಮೇಲ್ವನೆಯ ಸಭಾನಾಯಕರು ಉಪಸ್ತಿತರಿದ್ದರು ಫ್ರಾನ್ಸ್ನಿಂದ ಮೊದಲ ಹಂತದಲ್ಲಿ ಐದು ರಫೇಲ್ ಯುದ್ದ ವಿಮಾನಗಳು ಅಂಬಾಲ ವಾಯುನೆಲೆಗೆ ಬಂದು ತಲುಪಿವೆ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 ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪ್ರದೇಶದೊಳಗೆ ಪ್ರವೇಶಿಸುತ್ತಿದ್ದಂತೆ ಅವುಗಳಿಗೆ ಎರಡು ಸುಖೋಯಿ ಎಂಕೆಐ ಸೂಪರ್ಸಾನಿಕ್ ಯುದ್ದ ವಿಮಾನಗಳು ಬೆಂಗಾವಲಾಗಿ ನಿಂತವು ಭಾರತೀಯ ವಾಯು ಪ್ರದೇಶ ಪ್ರವೇಶಿಸಿದ ನಂತರ ಪಶ್ಚಿಮ ಅರಬ್ಬ ಸಮುದ್ರದಲ್ಲಿ ನಿಯೋಜಿಸಲಾಗಿರುವ ಭಾರತೀಯ ನೌಕಾಪಡೆಯ ಯುದ್ದನೌಕೆ ಐಎನ್ಎಸ್ ಕೋಲ್ತತ್ತಾದೊಂದಿಗೆ ರೇಡಿಯೊ ಸಂಪರ್ಕವನ್ನು ಸ್ವಾಪಿಸುವ ಮೂಲಕ ಭಾರತೀಯ ರಫೇಲ್ ತಂಡವನ್ನು ಸ್ವಾಗತಿಸಲಾಯಿತು ಭಾರತದಲ್ಲಿ ರಫೇಲ್ ಯುದ್ದ ವಿಮಾನಗಳ ಭೂಸ್ಪರ್ಶ ದೇಶದ ಸೇನಾ ಇತಿಹಾಸದಲ್ಲಿ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ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 ಭಾರತೀಯ ವಾಯುಪಡೆಯ ಯುದ್ದ ಸಾಮರ್ಥ್ಯವು ಸಮಯಕ್ಕೆ ತಕ್ಕಂತೆ ವ್ಯದ್ದಿಗೊಂಡಿದೆ ಎಂದು ಸಿಂಗ್ ಹರ್ಷ ವ್ಯಕ್ತಪಡಿಸಿದರು ರಫೇಲ್ ಯುದ್ದ ವಿಮಾನಗಳ ಖರೀದಿ ಪ್ರಕ್ರಿಯೆ ವಿಳಂಬವಾಗಿತ್ತು ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ನೊಂದಿಗೆ ಅಂತರ ಸರ್ಕಾರಿ ಒಪ್ಪಂದದ ಮೂಲಕ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದಾಗಿ ರಫೇಲ್ ವಿಮಾನಗಳನ್ನು ಖರೀದಿಸಲು ಸಾಧ್ಯವಾಗಿದೆ ಎಂದು ರಾಜನಾಥ್ ಸಿಂಗ್ ಬಣ್ಣಿಸಿದ್ದಾರೆ ಭಾರತಕ್ಕೆ ರಫೇಲ್ ಯುದ್ಧ ವಿಮಾನಗಳ ಆಗಮನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ